ಇಂದು ಬೆಳಗ್ಲೆ ಭಾರಿ ಬಿರುಗಾಳಿ ಹಾಗೂ ಮಳೆಯೊಂದಿಗೆ ತಮಿಳುನಾಡಿನ ಕರಾವಳಿಯ ನಾಗಪಟ್ಟಣಂ ಮತ್ತು ವೇದರಾಣ್ಯಂ ಮೂಲಕ ಹಾದುಹೋದ ಗಜಾ ಚಂಡಮಾರುತ

ಶ್ರೀಲಂಕಾದ ಸಂಸತ್ತಿನಲ್ಲಿ ಮತ್ತೆ ಅವಿಶ್ವಾಸ ನಿರ್ಣಯ ಎದುರಿಸಲಿರುವ ಪ್ರಧಾನಮಂತ್ರಿ ಮಹಿಂದಾ ರಾಜಪಕ್ಪ ನೇತೃತ್ವದ ಹೊಸ ಸರ್ಕಾರ

ಮುಖ್ಯ ಚುನಾವಣಾ ಆಯುಕ್ತ ಓ

ರಾವತ್ ಮತ್ತು ಆಯುಕ್ತರಾದ ಸುನಿಲ್ ಅರೋರಾ ಮತ್ತು ಅಶೋಕ್ ಲಾವಸ ಅವರನ್ನೊಳಗೊಂಡ ತಂಡ ಇಂದು ಉದಯ್ಪುರಕ್ಕೆ ಭೇಟಿ ನೀಡಲಿದ್ದು ಸಿದ್ದತೆಗಳ ಪರಾಮರ್ಶೆ ನಡೆಸಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಸರ್ಗುಜಾದ ವಿಭಾಗೀಯ ಕೇಂದ್ರ ಸ್ಥಳವಾಗಿರುವ ಅಂಬಿಕಾಪುರದಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಭಾಷಣ ಮಾದಲಿದ್ದಾರೆ

ಬಿದುಗಡೆ ಮಾಡಲಾಗಿರುವ ಪಟ್ಟಿಯ ಪ್ರಕಾರ ಅಕುಲ ರಾಜಯ್ಯ ಮೇಧಕ್ನಿಂದ ದೇವರ ಕರುಣಾಕರ್ ನಾಂಪಲ್ಲಿಯಿಂದ ಮತ್ತು ಡಾ ವುಪ್ವಾಲಾ ಸಾರದಾ ಅವರು ಖಮ್ಮಂ ಕ್ಷೇತ್ರದಿಂದ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಲಿದ್ದಾರೆ ನವದೆಹಲಿಯಲ್ಲಿ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿ ಪಟ್ಷಿಯನ್ನು ಅಂತಿಮಗೊಳಿಸಿದೆ

ಕರಾವಳಿಯಲ್ಲಿ ಅಪ್ಪಳಿಸಿದಾಗ ವ್ಯಾಪಕ ಮಳೆಯಾಯಿತು ಇನ್ನೂ ಚಂಡಮಾರುತ ಮಳೆಯಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಜೊತೆಗೆ ನಾಗಪಟ್ಟಣಂ ಜಿಲ್ಲೆಯ ಬಹುತೇಕ ಭಾಗದಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವ್ಯಾಪಕ ಗಾಳಿ ಬೀಸುತ್ತಿದೆ ಚಂಡಮಾರುತ ತಮಿಳುನಾಡು ಮತ್ತು ಕೇರಳದ ಮೂಲಕ ನಾಳೆಯ ವೇಳೆಗೆ ಅರಬ್ಬಿ ಸಮುದ್ರವನ್ನು ಸೇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಸಂಯುಕ್ತ ಜನತಾದಳ ತಮ್ಮ ಪಕ್ಷದ ಬಿಹಾರದ ಮಾಜಿ ಸಚಿವ ಮಂಜು ವರ್ಮ ಅವರನ್ನು ಅಮಾನತುಗೊಳಿಸಿದೆ ಮುಜಫರ್ಪುರ ಮಕ್ಕಳ ಆಶ್ರಯ ತಾಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ದಾಳಿ ನಡೆಸಿದ ವೇಳಿ ಮಂಜು ವರ್ಮ ಅವರ ನಿವಾಸದಲ್ಲಿ ಶಸ್ವಾಸ್ತ್ರಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಜೆಡಿಯು ರಾಜ್ಯಾಧ್ಯಕ್ಷ ವಿ ನಾರಾಯಣ ಸಿಂಗ್ ಅವರು ಭ್ರಷ್ವಾಚಾರ ಹಾಗೂ ಅಪರಾಧ ಕೃತ್ಯಗಳನ್ನು ಪಕ್ಷ ಸಹಿಸುವುದಿಲ್ಲ ಹಾಗಾಗಿ ಅವರನ್ನು ಪ್ರಾಥಮಿಕ ಸದಸ್ನತ್ತದಿಂದ ಅಮಾನತುಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ

ವಿದ್ಯಾರ್ಥಿನಿಯರು ಹೆಚ್ಚಾಗಿ ಎಂಜಿನಿಯರಿಂಗ್ ಶಿಕ್ಷಣ ಪಡೆಯುವಂತೆ ಉತ್ತೇಜನ ನೀಡಬೇಕು ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಕರೆ ನೀಡಿದ್ದಾರೆ ಅವರು ಪಾಟ್ನಾದಲ್ಲಿ ನಿನ್ನೆ ಎನ್ಐಟಿ ಫಟಿಕೋತ್ವವನ್ನು ಉದ್ದೇಶಿಸಿ ಮಾತನಾಡಿ ಕೇಂದ್ರದಲ್ಲಿ ಕಡಿಮೆ ವಿದ್ಯಾರ್ಥಿನಿಯರು ನೋಂದಣಿ ಮಾಡಿಕೊಂಡಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು ನಮ್ಮ ಹೆಣ್ಣು ಮಕ್ಕಳಿಗೆ ಸಮಾನ ಅವಕಾಶಗಳನ್ನು ನೀಡದ ಹೊರತು ದೇಶದ ಅಭಿವೃದ್ದಿ ಗುರಿಗಳನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು ಲಿಂಗ ತಾರತಮ್ಯ ನಿವಾರಣೆಯಾಗದ ಹೊರತು ನಮ್ಮ ವೈಜ್ಞಾನಿಕ ಸಾಧನೆ ಒಪ್ಪತಕ್ಕದ್ದಲ್ಲ ಎಂದು ರಾಷ್ಟ ಪತಿ ತಿಳಿಸಿದರು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಿನ್ನೆ ಸಂಜಿ ಜಂಟಿ ಭದ್ರತಾ ಪಡೆಗಳ ತಂಡವೊಂದು ಸ್ಥಳೀಯ ಭಯೋತ್ವಾದಕನನ್ನು ಬಂಧಿಸಿದೆ

ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ತಮ್ಮನ್ನು ಕಡ್ಡಾಯ ರಜೆ ಮೇಲೆ ತೆರಳುವಂತೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಆದೇಶ ಪ್ರಶ್ನಿಸಿ ಸಿಬಿಐನ ನಿರ್ದೇಶಕ ಅಲೋಕ್ ವರ್ಮ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಸುಪ್ರೀಂಕೋರ್ಟ್ನಲ್ಲಿಂದು ನಿಗದಿಯಾಗಿದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ತ್ರಿಸದಸ್ಯಪೀಠ ವರ್ಮ ವಿರುದ್ದದ ಆರೋಪಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಮುಚ್ಚಿದ ಲಕೋಣೆಯಲ್ಲಿ ಕೇಂದ್ರ ಜಾಗ್ಬತ ದಳ ಸಲ್ಲಿಸಿರುವ ವರದಿಯನ್ನು ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ ಅಲ್ಲದೆ ಸಿಬಿಐನ ಹಂಗಾಮಿ ನಿರ್ದೇಶಕ ಎಂ

ಈ ರೀತಿಯ ಸೇವೆ ದೇಶದಲ್ಲಿ ಮೊದಲನೆಯದಾಗಿದ್ದು ಲಕ್ನೋದಲ್ಲಿ ನಿನ್ನೆ ಪೊಲೀಸ್ ಮಹಾನಿರ್ದೇಶಕ ಓ

ಅಧ್ಯಕ್ಷ ಹಾಗೂ ಸಂಸತ್ತಿನ ಸ್ವೀಕರ್ ನಡುವಿನ ಉಂಟಾಗಿರುವ ಬಿಕ್ಕಟ್ಟು ಬಗೆಹರಿಸಲು ಈ ತೀರ್ಮಾನಕ್ಕೆ ಬರಲಾಗಿದೆ

ಇಂದು ಮಧ್ಯಾಹ್ವ ಸಂಸತ್ತಿನಲ್ಲಿ ಮತ್ತೆ ನಿರ್ಣಯವನ್ನು ಮಂಡಿಸಲಾಗುವುದು ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ನಿನ್ನೆ ಸಂಜೆ ಪ್ರತಿಪಕ್ಷಗಳ ನಾಯಕರು ಹಾಗೂ ಸ್ವೀಕರ್ ಸಭೆಯಲ್ಲಿ ತಾವು ರಾಜಪಕ್ವ ಸರ್ಕಾರದ ವಿರುದ್ದದ ನಿರ್ಣಯವನ್ನು ವಿರೋಧಿಸಿಲ್ಲ ಆದರೆ ನಿರ್ಣಯ ಮಂಡನೆ ವೇಳಿ ನಿಯಮಗಳನ್ನು ಪಾಲಿಸಿಲ್ಲ ಎಂದು ಹೇಳಿರುವುದಾಗಿ ತಿಳಿಸಿದ್ದಾರೆ ನಿರ್ಣಯ ಪ್ರಸ್ತಾವದಲ್ಲಿ ಸೇರಿಸಲಾಗಿದ್ದ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಸದಸ್ಯರ ಸಾಂವಿಧಾನಿಕ ಸ್ಡಾನಮಾನದ ಅಂಶವನ್ನು ತೆಗೆದುಹಾಕುವಂತೆ ಸೂಚಿಸಲಾಗಿತ್ತು ಎಂದರು

ಅವಿಶ್ವಾಸ ನಿರ್ಣಯದ ಮೇಲಿನ ಫಲಿತಾಂಶವನ್ನು ಸರ್ಕಾರ ಒಪ್ಪಿಕೊಳ್ಳಲು ಸಿದ್ದವಿದೆ ಆದರೆ ಆ ಪ್ರಕ್ರಿಯೆ ನಿಯಮದಂತೆ ನಡೆಯಬೇಕು ಎಂದು ಅವರು ಹೇಳಿದ್ದಾರೆ ರನಿಲ್ ವಿಕ್ರಮ್ ಸಿಂಫೆ ಅವರನ್ನು ಪದಚ್ಚುತಗೊಳಿಸಿ ಮಹಿಂದಾ ರಾಜಪಕ್ಪ ಅವರನ್ನು ನೂತನ ಪ್ರಧಾನಿಯನ್ನಾಗಿ ಅಧ್ಯಕ್ಷ ಸಿರಿಸೇನಾ ನೇಮಕ ಮಾಡಿದ ನಂತರ ಆ ರಾಷ್ಟದಲ್ಲಿ ರಾಜಕೀಯ ಬಿಕ್ಕ ಟ್ಟು ಎದುರಾಗಿದೆ ಇಂಡೋ ಪೆಸಿಫಿಕ್ ರಾಷ್ಟ್ರಗಳ ಸಮಗ್ರ ಮುಕ್ತ ಆರ್ಥಿಕತೆಗೆ ಅಸಿಯಾನ್ಗೆ ಇನ್ನಷ್ಟು ಬಲ ತುಂಬಲು ಭಾರತ ಆಸ್ಟ್ರೇಲಿಯಾ ಜಪಾನ್ ಮತ್ತು ಅಮೆರಿಕಾ ತಮ್ಮ ಬದ್ದತೆಯನ್ನು ಪುನರ್ ಪ್ರತಿಪಾದಿಸಿವೆ ಈ ರಾಷ್ಟ್ಗಳ ಅಧಿಕಾರಿಗಳು ಸಿಂಗಾಪುರ್ದಲ್ಲಿ ನಿನ್ನೆ ಪ್ರಾದೇಶಿಕ ಹಾಗೂ ಜಾಗತಿಕ ಹಿತಾಸಕ್ತಿಯ ಸಮಾನ ವಿಷಯ ಕುರಿತು ಸಮಾಲೋಚನೆ ನಡೆಸಿದರು ಸಮಾಲೋಚನೆಯಲ್ಲಿ ಪ್ರಮುಖವಾಗಿ ಸಂಪರ್ಕ ಸುಸ್ದಿರ ಅಭಿವೃದ್ದಿ ಭಯೋತ್ವಾದನೆ ನಿಗ್ರಹ ಸ್ಟೆಬರ್ ಭದ್ರತೆ ಸೇರಿದಂತೆ ಹಲವು ವಲಯಗಳಲ್ಲಿ ಸಾಧಿಸಬೇಕಿರುವ ಸಹಕಾರದ ಕುರಿತು ಚರ್ಚೆ ನಡೆಸಲಾಯಿತು ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಿರತೆ ಮತ್ತು ಅಭಿವೃದ್ದಿಗೆ ಪರಸ್ವರ ಉತ್ತೇಜನ ನೀಡುವುದು ಈ ಸಮಾಲೋಚನೆಗಳ ಪ್ರಮುಖ ಉದ್ದೇಶವಾಗಿತ್ತು ಇಂಡೋ ಪೆಸಿಫಿಕ್ ರಾಷ್ಟ್ರಗಳಲ್ಲಿ ಮುಕ್ತ ಆರ್ಥಿಕತೆಗೆ ಹೆಚ್ಚಿನ ಒತ್ತು ನೀಡಲು ಎಲ್ಲ ರಾಷ್ಟ್ರಗಳ ಅಧಿಕಾರಿಗಳು ಒಪ್ಪಿದ್ದಾರೆ